ಭಾರತದ ಶ್ರೀಮಂತ ಪರಂಪರೆ ಉಳಿವಿಗಾಗಿ ಯುವ ಜನತೆ ಮುಂದಾಗಬೇಕು ಉಪ ರಾಷ್ಟಪತಿ ಎಂ

ಸೋಮಶೇಖರ್ ಭರವಸೆ ಭಾರತದ ಶ್ರೀಮಂತ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಯುವ ಜನತೆ ಮುಂದಾಗಬೇಕು ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಕರೆ ನೀಡಿದ್ದಾರೆ

ಒಗ್ಗಟ್ಟನಿಂದ ಜತೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಮಾನವೀಯತೆಯ ಉಳವಿಗಾಗಿ ನಾವೆಲ್ಲರೂ ತ್ರಮಿಸಬೇಕು ಜಯಚಾಮರಾಜ ಒಡೆಯರ್ ಅವರ ಪ್ರಗತಿಪರ ಚಿಂತನೆಗಳ ಅಳವಡಿಕೆಗೆ ಜನಸಾಮಾನ್ವರು ಮುಂದಾಗಬೇಕು ಎಂದು ಉಪ ರಾಷ್ಟಪತಿ ಹೇಳಿದರು ಸ್ವಾತಂತ್ರ್ಯಸೂರ್ವ ಭಾರತದಲ್ಲಿ ಮೈಸೂರು ಪ್ರಗತಿಪರ ಸಂಸ್ಥಾನವಾಗಿತ್ತು ಭಾರತದ ಪಾರಂಪರಿಕ ಮೌಲ್ಯಗಳು ಹಾಗೂ ಪಾತ್ವಾತ್ಯ ಪ್ರಪಂಚದ ಆಧುನಿಕ ವಿಚಾರಗಳನ್ನು ಜಯಚಾಮರಾಜ ಒಡೆಯರ್ ತಮ್ಮ ಆಡಳಿತದಲ್ಲಿ ಮೈಗೂಡಿಸಿಕೊಂಡಿದ್ದರು ಎಂದು ಹೇಳಿದರು

ಈ ಸಂಸ್ಥೆ ಇಂದು ಹಿಂದೂಸ್ತಾನ್ ಏರೋನಾಟಕ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಗುರುತಿಸಿಕೊಂಡಿದೆ ಎಂದು ಉಪ ರಾಷ್ಟಪತಿ ಹೇಳಿದರು

ಸಾಹಿತ್ಯ ಕ್ಷೇತ್ರಗಳಿಗೆ ಅವರು ನೀಡಿದ ಕೊಡುಗೆಗಳಿಂದ ಅವರಿಗೆ ದಕ್ಷಿಣ ಭೋಜಾ ಎಂಬ ಬಿರುದು ದೊರೆತಿತ್ತು ಅವರು ದೇಶಕ್ಕಾಗಿ ಹಾಗೂ ಮಾನವೀಯತೆಗಾಗಿ ಪರಿಚಯಿಸಿದ ಪ್ರಗತಿಪರ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗುವುದೇ ಅವರಿಗೆ ನಾವು ನೀಡುವ ಗೌರವವಾಗಿದೆ ಪ್ರಜಾನುರಾಗಿಯಾಗಿ ಹಾಗೂ ಜನಸಾಮಾನ್ಯರ ಮನದಲ್ಲಿ ಇಂದಿಗೂ ಅವರು ನೆಲೆಸಿದ್ದಾರೆ ಎಂದು ಉಪ ರಾಷ್ಷಪತಿ ಹೇಳಿದರು ಕಾರ್ಯಕ್ರಮದಲ್ಲಿ ಕೇಂದ್ರದ ಮಾಜಿ ಸಚಿವ ಡಾ ಕರಣ್ ಸಿಂಗ್ ರಾಜ್ಯ ಸಭಾ ಸದಸ್ಯ ಜೈರಾಂ ರಮೇಶ್ ಸೇರಿ ಹಲವು ಗಣ್ಠರು ಭಾಗಿಯಾಗಿದ್ದರು

ಎಸ್ ಯಡಿಯೂರ್ವಪ ಟ್ವೀಟ್ ಮೂಲಕ ಗೌರವ ಸಲ್ಲಿಸಿದ್ದಾರೆ

ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕೂಡ ಅವರ ಸೇವೆ ಮತ್ತು ಸಾಧನೆಗಳನ್ನು ನಾಡು ಸದಾ ಸ್ಮರಿಸುತ್ತದೆ ಎಂದು ತಿಳಿಸಿದ್ದಾರೆ

ಧಾರವಾಡದ ಎಸ್

ಎಂ ಆಸ್ಪತ್ರೆಯಲ್ಲಿ ಕೋವಿಡ್ ತಪಾಸಣೆ ವೈರಾಲಜಿ ಪ್ರಯೋಗಾಲಯ ಉದ್ಘಾಟಿಸಿ ಅವರು ಮಾತನಾಡಿದರು ಕೋವಿಡ್ ಬಗ್ಗೆ ಮಾಧ್ಯಮಗಳು ಭಯ ಸೃಷ್ಟಿಸದೇ ಜಾಗೃತಿ ಮೂಡಿಸಬೇಕು

ಕೋವಿಡ್ ತಡೆಗೆ ಪ್ರಧಾನ ಮಂತ್ರಿ ಹಾಗೂ ಮುಖ್ಯಮಂತ್ರಿಯವರು ತ್ವರಿತವಾಗಿ ಕಾರ್ಯೋನ್ನುಖರಾದ ಪರಿಣಾಮ ಇಂದು ಪರಿಸ್ವಿತಿಯನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗುತ್ತಿದೆ ಜನರ ಅಭಿಪ್ರಾಯ ಆಧರಿಸಿ ಜಿಲ್ಲೆಯಲ್ಲಿ ಹತ್ತು ದಿನಗಳ ಲಾಕ್ ಡೌನ್ ಜಾರಿಗೊಳಿಸಲಾಗಿದೆ ಪ್ರತಿಯೊಬ್ಬರೂ ಸ್ನಯಂ ನಿಬಂಧ ಹಾಕಿಕೊಂಡು ಕೊರೊನಾ ತಡೆಯಲು ಸರ್ಕಾರದೊಂದಿಗೆ ಕ್ಲೆಜೋಡಿಸಬೇಕು ಎಂದು ಮನವಿ ಮಾಡಿದರು

ಆದರೆ ಮಧ್ವಾಹ್ನದ ಬಳಿಕ ಸಂಪೂರ್ಣ ಲಾಕ್ಡೌನ್ ಆಗಿದೆ ಬಿಎಂಟಿಸಿ ಕೆಎಸ್ಆರ್ಟಿಒ ಸೇರಿದಂತೆ ಎಲ್ಲಾ ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಂಡಿದೆ ಟ್ವಾಕ್ಸಿ ಆಟೋ ಕೂಡ ರಸ್ತೆಗಿಳಿದಿಲ್ಲ ಆದರೆ ಕೊರೊನಾ ವಾರಿಯರ್ಸ್ಗಳ ಸಂಚಾರಕ್ಕೆ ಸೀಮಿತ ಸಂಖ್ಣೆಯಲ್ಲಿ ಬಿಎಂಟಿಸಿ ಬಸ್ ಸಂಚರಿಸುತ್ತಿವೆ ಜನಜೀವನಕ್ಕೆ ತೊಂದರೆಯಾಗದಂತೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಜಾರಿ ಮಾಡಲಾಗಿದೆ

ರಜಪೂತ್ ತಿಳಿಸಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ತುರ್ತು ಕೆಲಸಕ್ಕೆ ಹೊರತುಪಡಿಸಿ ಬೇರೆ ಕೆಲಸಕ್ಕೆ ಹೊರಬಂದಲ್ಲಿ ಅಂಥವರ ವಿರುದ್ದ ಕೇಸ್ ದಾಖಲಿಸಿ ದಂಡ ವಿಧಿಸಲಾಗುವುದು ಆದ್ದರಿಂದ ಸಾರ್ವಜನಿಕರು ಲಾಕ್ಡೌನ್ ಅವಧಿಯಲ್ಲಿ ಮನೆಯಲ್ಲೇ ಇರಬೇಕು ಎಂದು ಅವರು ಸೂಚಿಸಿದ್ದಾರೆ ಕೊಡಗು ಜಲ್ಲೆಯಲ್ಲಿ ಇಂದಿನಿಂದ ಜುಲೈ ಅಂತ್ಯದವರೆಗೂ ಶನಿವಾರ ಮತ್ತು ಭಾನುವಾರ ಸಂಪೂರ್ಣ ಲಾಕ್ ಡೌನ್ ಜಾರಿಗೆ ಬಂದಿದೆ ಇಂದಿನ ಲಾಕ್ ಡೌನ್ಗೆ ಜಿಲ್ಲೆಯಲ್ಲಿ ಉತ್ತಮ ಸ್ವಂದನ ಕಂಡುಬಂದಿದ್ದು ಕೊಡಗು ಸಂಪೂರ್ಣ ಸ್ಥಬ್ತಗೊಂಡಿದೆ ಜನ ಮತ್ತು ವಾಹನ ಸಂಚಾರ ಸ್ವಗಿತಗೊಂಡಿದೆ ಕೊಡಗು ಜಿಲ್ಲೆಯಲ್ಲಿ ಈ ಮೊದಲಿನ ಲಾಕ್ ಡೌನ್ ತೆರವುಗೊಳಿಸಿದ ಬಳಿಕ ಸೋಂಕಿನ ಪ್ರಕರಣಗಳು ಹೆಚ್ಚಾಗಿದ್ದು ಹೀಗಾಗಿ ವಾರಾಂತ್ಸಗಳಂದು ಲಾಕ್ ಡೌನ್ ಮಾಡಲಾಗುತ್ತಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ತಿಳಿಸಿದ್ದಾರೆ ಮೈಸೂರು ಜಿಲ್ಲೆಯ ಟಿ

ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಹಶೀಲ್ದಾರ್ ಅವರಿಗೆ ಕೊರೊನಾ ಸೋಂಕು ದೃಢಪಟ್ಟದೆ ಆದ್ದರಿಂದ ತಹಶೀಲ್ದಾರ್ ಕಚೇರಿಯನ್ನು ಸೀಲ್ ಡೌನ್ ಮಾಡಲು ಜಿಲ್ಲಾಧಿಕಾರಿ ಕೃಷ್ಣ ಬಾಜಪೇಯಿ ಆದೇಶ ಹೊರಡಿಸಿದ್ದಾರೆ

ಯೋಗೇಶ್ವರ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಕೊರೊನಾ ನಿರ್ಮೂಲನೆಗೆ ಸರ್ಕಾರ ಸರ್ವ ಸನ್ನದ್ದವಾಗಿದೆ ಪ್ರತಿ ಕ್ಷೇತ್ರಕ್ಕೂ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಈ ಬಗ್ಗೆ ಯಾರಲ್ಲೂ ಅನುಮಾನ ಭಯ ಬೇಡ ಎಂದು ಉತ್ತರಕನ್ನಡ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಹೇಳಿದ್ದಾರೆ ಸೋಂಕು ತಡೆಗಟ್ಟುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ ಶ್ರತಿ ಬೂತ್ ಮಟ್ಟದ ಹತ್ತು ಜನ ಶ್ರಮುಖರನ್ನು ಹಾಗೂ ಐದು ಜನ ಅಧಿಕಾರಿಗಳನ್ನು ಒಳಗೊಂಡ ನಮ್ಮ ಜೀವ ನಮ್ಮ ರಕ್ಷಣೆ ಹೆಸರಿನ ವಿಶೇಷ ತಂಡವನ್ನು ರಚಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು

ಸೋಮಶೇಖರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ರಾಜರಾಜೇಶ್ವರಿ ನಗರ ವಲಯ ವ್ಯಾಪ್ತಿಯ ಲಕ್ಷ್ಮೀದೇವಿನಗರ ವಿಭಾಗದ ಕಾರ್ಪೋರೇಟರ್ ಗಳು ಬಾಸಗಿ ಆಸ್ಪತ್ರೆಗಳು ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆಯಲ್ಲಿ ಅವರು ಮಾತನಾಡಿದರು

ಇ